ವಿಕೋಪ ನಿರ್ವಹಣೆಯಲ್ಲಿ ಭಾರತ ನಾಯಕತ್ವ ವಹಿಸಿಕೊಳ್ಲುವ ನಿಟ್ಟನಲ್ಲಿ ಸ್ತದೇಶಿ ತಂತ್ರಜ್ವಾನದ ಸಾಧನ ಸಲಕರಣೆಗಳಗೆ ಒತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ

ಮಾಧ್ಲಮಗಳಿಗೆ ವಿವರ ಒದಗಿಸಿದ ಭಾರತದ ಪ್ರತಿನಿಧಿ ಸುರೇಶ್ ಪ್ರಭು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತವು ಸಕಾರಾತ್ಮಕ ಮತ್ತು ಕ್ರಿಯಾಶೀಲ ಪಾತ್ರ ವಹಿಸುವ ಮೂಲಕ ಸಮಾವೇಶದಲ್ಲಿ ವಿವಿಧ ವಿಷಯಗಳನ್ನು ಪ್ರಸ್ತಾಪಿಸಿದೆ ಭ್ರಷ್ಟಾಚಾರ ಪ್ರತಿಬಂಧಕ ಕ್ರಮಗಳಲ್ಲಿ ಭಾರತ ಜಾಗತಿಕ ಮಟ್ಟದಲ್ಲಿ ನಾಯಕತ್ವ ವಹಿಸಿದೆ ಎಂದರು

ಮೂರನೇ ಅಧಿವೇತನದಲ್ಲಿಂದು ಮಾತನಾಡಿದ ಅವರು ಭಾರತದ ಸಾಂಪ್ರದಾಯಿಕ ಯೋಗ ಮತ್ತು ಆಯುಷ್ ಮಾನ್ ಭಾರತ್ ಸೇರಿದಂತೆ ಆರೋಗ್ಯ ಸಂರಕ್ಷಣೆಗೆ ಸದಸ್ಯ ರಾಷ್ಸಗಳು ಒತ್ತು ನೀಡಬೇಕು ಎಂದು ಸಲಹೆ ನೀಡಿದರು ನಂತರ ಪ್ರಧಾನಮಂತ್ರಿ ಅವರು ಮಹಿಳಾ ಸಬಲೀಕರಣ ವಿಶೇಷ ಅಧಿವೇಶನದಲ್ಲಿ ಪಾಲ್ಗೊಂಡಿದ್ದರು ಲಿಂಗ ಸಮಾನತೆ ಮತ್ತು ಮಹಿಳಾ ಸಬಲೀಕರಣಕ್ಕೆ ಮತ್ತಷ್ಟು ಒತ್ತು ನೀಡುವ ಕುರಿತು ಸಭೆಯಲ್ಲಿ ಸಮಾಲೋಚನೆ ನಡೆಯಿತು ನಂತರ ಪ್ರಧಾನಿ ಅವರು ಟರ್ಕಿ ಬ್ರೆಜಿಲ್ ಇಂಡೋನೇಷಿಯಾ ಅಧ್ಯಕ್ಷರು ಮತ್ತು ಆಸ್ಟೇಲಿಯಾದ ಪ್ರಧಾನಿ ಸ್ಕಾಟ್ ಮಾರಿಸನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು ಟರ್ಕಿ ಅಧ್ಯಕ್ಷ ರಿಸೆಪ್ ಟಯಿಪ್ ಎರ್ಡೊಗಾನ್ ಅವರೊಂದಿಗೆ ಚರ್ಚೆ ನಡೆಸಿದ ಪ್ರಧಾನಿ ಮೋದಿ ವ್ಯಾಪಾರ ಹೂಡಿಕೆ ಮತ್ತು ರಕ್ಷಣಾ ವಲಯದಲ್ಲಿ ಸಹಕಾರ ವಿಸ್ತರಿಸುವ ಕುರಿತು ಸಮಾಲೋಚನೆ ನಡೆಸಿದರು

ಆಸ್ವೇಲಿಯಾ ಪ್ರಧಾನಿ ಸ್ಥಾಟ್ ಮಾರಿಸನ್ ಅವರೊಂದಿಗಿನ ಮಾತುಕತೆ ಫಲಪ್ರದ ದ್ವಿಪಕ್ಷೀಯ ಸಂಬಂಧವನ್ನು ಮತ್ತಷ್ಟು ಹೆಟ್ಟಸುವ ಜೊತೆಗೆ ಹೊಸ ಕ್ಷೇತ್ರಗಳಲ್ಲಿ ಸಹಕಾರ ಹೊಂದಲು ಮಾತುಕತೆ ನಡೆದಿದೆ ಎಂದು ಪ್ರಧಾನಿ ಮೋದಿ ಟ್ವೀಟ್ ಮಾಡಿದ್ದಾರೆ

ಡಿಆರ್ಡಿಒ ಸಹಭಾಗಿತ್ವದಲ್ಲಿ ವಿಕೋಪ ನಿರ್ವಹಣೆಗೆ ಅಗತ್ಯವಾದ ಸಾಧನ ಸಲಕರಣೆಗಳನ್ನು ದೇಶೀಯ ತಂತ್ರಜ್ಞಾನ ಬಳಸಿ ಅಭಿವೃದ್ಧಿಪಡಿಸಲಾಗುವುದು

ಮುಂದಿನ ವರ್ಷದ ಜೂನ್ ಅಂತ್ಯದೊಳಗೆ ಒಂದು ರಾಷ್ಟ ಒಂದು ಪಡಿತರ ಚೀಟ ಯೋಜನೆಯನ್ನು ದೇಶಾದ್ಯಂತ ಜಾರಿಗೆ ತರಲು ಕೇಂದ್ರ ಸರ್ಕಾರ ಸಜ್ಲಾಗಿದೆ ಎಂದು ಆಹಾರ ಮತ್ತು ನಾಗರಿಕ ಪೂರ್ನೆಕೆ ಸಚಿವ ರಾಮ್ ವಿಲಾಸ್ ಪಾಸ್ಟಾನ್ ತಿಳಿಸಿದ್ದಾರೆ ದೆಹಲಿಯಲ್ಲಿಂದು ವರದಿಗಾರರಿಗೆ ವಿವರ ನೀಡಿದ ಅವರು ಈ ಮಹತ್ವಾಕಾಂಕ್ಷಿ ಯೋಜನೆ ಜಾರಿಗೆ ತರಲು ಸಜ್ಲಾಗುವಂತೆ ಎಲ್ಲಾ ರಾಜ್ಲಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಪತ್ರ ಬರೆಯಲಾಗಿದೆ ಎಂದರು

ಎರಡನೇ ಅವಧಿಗೆ ಪ್ರಧಾನಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ಬಿತ್ತರವಾಗುವ ಮೊದಲ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಪ್ರಧಾನಿ ತಮ್ನ ಅನಿಸಿಕೆ ಹಂಚಿಕೊಳ್ಳುತ್ತಿದ್ದಾರೆ ಪ್ರತಿ ತಿಂಗಳ ಕೊನೆಯ ಭಾನುವಾರದಂದು ಬಿತ್ತರಗೊಳ್ಳುವ ಈ ಮಾಸಿಕ ಕಾರ್ಯತ್ರಮದಲ್ಲಿ ಪ್ರಧಾನಿಯವರು ಅನೇಕ ಮಹತ್ವದ ವಿಷಯಗಳ ಬಗ್ಗೆ ಮಾತನಾಡಲಿದ್ದಾರೆ

ತಲಾಬ್ ಮಸೀದಿ ಸಮೀಪ ನಿರ್ಮಿಸಲಾಗಿದ್ದ ತಾತಾಲಿಕ ಶೆಡ್ಗಳಲ್ಲಿ ಅವರು ನೆಲೆಸಿದ್ದರು

ಕಾಂಪೌಂಡ್ ಗೋಡೆ ಕುಸಿದ ಕೂಡಲೇ ಕೋಧ ಮತ್ತು ರಕ್ಷಣಾ ಕಾರ್ಯಾಚರಣೆ ಕೈಗೊಂಡು ಅವಶೇಷಗಳಡಿ ಸಿಲುಕಿದ್ದ ಮೂವರನ್ನು ಹೊರತೆಗೆಯಲಾಗಿದೆ ಗಂಭೀರ ಗಾಯಗೊಂಡಿರುವ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಮಹಾರಾಷ್ಲ ಮುಖ್ಯಮಂತ್ರಿ ದೇವೇಂದ್ರ ಫಡ್ವವಿಸ್ ಮೃತರ ಕುಟುಂಬ ಸದಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ ದುರ್ಘಟನೆಯ ಸಮಗ್ರ ತನಿಖೆ ನಡೆಸುವಂತೆ ಪುಣೆ ಜಿಲ್ಲಾಧಿಕಾರಿಗೆ ಸೂಚಿಸಿದ್ದಾರೆ ಮೃತ ಸಂತ್ರಸ್ತರು ಬಿಹಾರ ಮತ್ತು ಪಶ್ಚಿಮಬಂಗಾಳದವರು ಎಂದು ಗುರುತಿಸಲಾಗಿದೆ ಸಂತ್ರಸ್ತ ಕುಟುಂಬಗಳಿಗೆ ಸಹಾಯ ನೀಡಲು ಸಮನ್ವಯ ಸಾಧಿಸಲಾಗುತ್ತಿದೆ ಎಂದು ಮಹಾರಾಷ್ಲ ಕಂದಾಯ ಸಚಿವ ಚಂದ್ರಕಾಂತ್ ಪಾಟೀಲ್ ತಿಳಿಸಿದ್ದಾರೆ

ಯಾತ್ರಿಗಳ ಸುರಕ್ಷಿತೆಗಾಗಿ ಬಹುಹಂತದ ಭದ್ರತೆ ಒದಗಿಸಲಾಗಿದೆ ದೇಶದ ವಿವಿಧ ಭಾಗಗಳಿಂದ ಸಾಧು ಸಂತರು ಮತ್ತು ಯಾತ್ರಿಗಳು ಜಮ್ಮುವಿನತ್ತ ಆಗಮಿಸುತ್ತಿದ್ದಾರೆ ಭಗವತಿ ನಗರ ಮೂಲ ಶಿಬಿರಕ್ಕೆ ಬಿಗಿಭದ್ರತೆ ಒದಗಿಸಲಾಗಿದೆ ಸಿಆರ್ಪಿಎಫ್ ಕಮಾಂಡೆಂಟ್ ಆಶಿಶ್ ಝಾ ಅವರು ಆಕಾಶವಾಣಿ ಬಾತ್ಸೀದಾರರಿಗೆ ಭದ್ರತಾ ವ್ಲವಸ್ಥೆಯ ಕುರಿತು ವಿವರ ನೀಡಿದ್ದಾರೆ ಈ ಮಧ್ಯೆ ಸಿಆರ್ಪಿಎಫ್ ಐಜಿ ರವಿದೀಪ್ ಸಹಾಯ್ ವಿವರ ನೀಡಿದ್ದು ಸುಗಮ ಮತ್ತು ಶಾಂತಿಯುತ ಯಾತ್ರೆಗಾಗಿ ಎಲ್ಲಾ ವ್ಯವಸ್ಥೆ ಕೈಗೊಳ್ಳಲಾಗಿದೆ ಕೋಮು ಸೌಹಾರ್ದತೆ ಮತ್ತು ಸಹೋದರತೆಯ ಸಂಕೇತವಾಗಿ ಅಮರನಾಥ ಯಾತ್ರೆ ಶಾಂತಿಯುತವಾಗಿ ನೆರವೇರಲಿದೆ ಎಂದು ಅವರು ತಿಳಿಸಿದ್ದಾರೆ ಉದಾಂಪುರ ದೋಡ ವಲಯದ ಡಿಐಜಿ ಸುಜಿತ್ ಕೆ ಸಿಂಗ್ ಮಾತನಾಡಿ ಜಮ್ನು ಶ್ರೀನಗರ ರಾಷ್ಲೀಯ ಹೆದ್ದಾರಿ ಉದ್ದಕ್ಕೂ ಮೂರು ಹಂತದ ಭದ್ರತೆ ಒದಗಿಸಲಾಗಿದೆ

ಯಾತ್ರೆಯುದ್ಧಕೂ ಸಕಲ ಭದ್ರತೆ ಒದಗಿಸಲಾಗಿದೆ ಗಂದರ್ಬಾಲ್ ಜಿಲ್ಲೆಯ ಬಲ್ತಾಲ್ ಮೂಲ ಶಿಬಿರದಿಂದ ಭಕ್ತರು ಯಾತ್ರೆ ಕ್ಲೆಗೊಳ್ಳಲಿದ್ದಾರೆ ಅನಂತ್ನಾಗ್ ಜಿಲ್ಲೆಯ ಪಹಲ್ಗಾಮ್ ಮೂಲ ಶಿಬಿರದಿಂದ ಮತ್ತೊಂದು ಯಾತ್ರಿಗಳ ತಂಡ ಹೊರಡಲಿದೆ

ಹೆಡ್ಡಿಂಗ್ಲೇನಲ್ಲಿ ನಡೆಯುತ್ತಿರುವ ಮೊದಲ ಪಂದ್ಲದಲ್ಲಿ ಅಫ್ವಾನಿಸ್ತಾನ ಮತ್ತು ಪಾಕಿಸ್ತಾನ ಮುಖಾಮುಖಿಯಾಗಿವೆ

ಲಾರ್ಡ್ಸನಲ್ಲಿ ನಡೆಯುತ್ತಿರುವ ಮತ್ತೊಂದು ಪಂದ್ಯದಲ್ಲಿ ಆಸ್ಟೇಲಿಯಾ ಮತ್ತು ನ್ಯೂಜಿಲೆಂಡ್ ತಂಡಗಳು ಮುಖಾಮುಖಿಯಾಗಿವೆ ಟಾಸ್ ಗೆದ್ದ ಆಸ್ಲೇಲಿಯಾ ಬ್ಲಾಟಿಂಗ್ ಆಯ್ದುಕೊಂಡಿದ್ದು